ಜಮ್ನು ವಲಯದ ಯಾವುದೇ ಭಾಗದಲ್ಲಿ ಅಹಿತಕರ ಘಟನೆಗಳು ವರದಿಯಾಗಿಲ್ಲ ಕಾಶ್ನೀರ ಕಣಿವೆಯಲ್ಲಿ ಕಾರ್ಗಿಲ್ ಜಿಲ್ಲೆ ಅತಿ ಹೆಚ್ಚು ಮತದಾನ ಪ್ರಮಾಣ ದಾಖಲಿಸಿದ್ದು ಕುಪ್ವಾರ ಜಿಲ್ಲೆ ನಂತರದ ಸ್ಥಾನದಲ್ಲಿದೆ ತ್ರೀನಗರದ ಕೆಲವು ಭಾಗಗಳಲ್ಲಿ ಸಣ್ಣ ಪ್ರಮಾಣ ಸಂಘರ್ಷಗಳನ್ನು ಹೊರತುಪಡಿಸಿದರೆ ಯಾವುದೇ ಅಹಿತಕರ ಫಟನೆಗಳು ನಡೆದಿಲ್ಲ ಎಂದು ಮೂಲಗಳು ತಿಳಿಸಿವೆ ಜಮ್ನು ಮತ್ತು ಕಾಶ್ತೀರದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಗೆ ನಡೆದ ಮೊದಲ ಹಂತದ ಮತದಾನ ಯಶಸ್ವಿಗೊಂಡಿರುವುದಕ್ಕೆ ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಉಗ್ರವಾದಕ್ಕೆ ಬೆಂಬಲ ನೀಡುವ ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳ ಕಾಲ ಮುಗಿದಿದೆ ಎಂದು ಅವರು ಹೇಳಿದ್ದಾರೆಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಚುನಾಯಿತರಾದ ಸ್ಥಳೀಯ ಪ್ರತಿನಿಧಿಗಳು ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ನೀಡದೆ ದ್ವೇಷವನ್ನು ಬಿತ್ತುವವರನ್ನು ಸಾಮಾನ್ಯ ಜನತೆ ಅದರಲ್ಲೂ ಈ ಕಣಿವೆಯ ಯುವ ಸಮೂಹ ಚೆನ್ನಾಗಿ ಬಲ್ಲದು ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನೇತೃತ್ವದ ನವಭಾರತ ನಿರ್ಮಾಣದ ಅಭಿವೃದ್ದಿಯಲ್ಲಿ ಭಾಗಿಯಾಗುವುದಕ್ಕೆ ಮುಂದಾಗಿರುವ ಜಮ್ಮ ಮತ್ತು ಕಾಶ್ತೀರದ ಜನತೆಯನ್ನು ಜಗತ್ತಿನ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ

ನಂತರ ಸಂಪ್ಲಾದಲ್ಲಿ ದೀನಬಂಧು ಸ್ಕತಿ ರ್ತಾಲಿಯನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಇದಲ್ಲದೆ ಸೋನೆಪತ್ ಜಿಲ್ಲೆಯ ಬಾಧಿಯಲ್ಲಿ ರೈಲು ಬೋಗಿ ದುರಸ್ತಿ ಕಾರ್ಖಾನೆ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಶಿಲಾನ್ಲಾಸ ನೆರವೇರಿಸಲಿದ್ದಾರೆ ಹರ್ಯಾಣ ರಾಜ್ಯಪಾಲ ಸತ್ವದೇವ್ ನಾರಾಯಣ ಆರ್ಯ ಮುಖ್ಯಮಂತ್ರಿ ಮನೋಹರಲಾಲ್ ಮತ್ತು ಇತರ ಗಣ್ಣರು ಭಾಗವಹಿಸಲಿದ್ದಾರೆ

ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಎಸ್ಪಿಜಿ ಅಧ್ಯಕ್ಷರಾಗಲಿದ್ದು ನೀತಿ ಆಯೋಗದ ಉಪಾಧ್ಯಕ್ಷರು ಸಚಿವ ಸಂಪುಟ ಕಾರ್ಯದರ್ಶಿ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಭಾರತೀಯ ರಿಸರ್ವ್ ಬ್ಲಾಂಕ್ ಗರ್ವಜನರ್ ವಿದೇಶಾಂಗ ಕಾರ್ಯದರ್ಶಿ ಗ್ಲಹ ಕಾರ್ಯದರ್ಶಿ ಹಣಕಾಸು ಕಾರ್ಯದರ್ಶಿ ಮತ್ತು ರಕ್ಷಣಾ ಕಾರ್ಯದರ್ಶಿಗಳು ಇದರ ಸದಸ್ಯರಾಗಿರುತ್ತಾರೆ ಅಲ್ಲದೆ ರಕ್ಷಣಾ ಉತ್ಪಾದನೆ ಮತ್ತು ಪೂರೈಕೆ ಇಲಾಖೆಯ ಕಾರ್ಯದರ್ಶಿ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರು ಹಾಗೂ ಸಚಿವ ಸಂಪುಟ ಕಾರ್ಯದರ್ಶಿಯವರು ಸಹ ಎಸ್ಪಿಜಿ ಸದಸ್ನರಾಗಿರುತ್ತಾರೆ ಎಂದು ಗೃಹ ಸಚಿವಾಲಯದ ಮೂಲಗಳು ತಿಳಿಸಿವೆ ದೇಶದ ಭದ್ರತಾ ವ್ಲವಹಾರಗಳ ದೀರ್ಘಕಾಲೀನ ಕಾರ್ಯತಂತ್ರ ಪರಾಮರ್ಶೆ ನಡೆಸುವಲ್ಲಿ ರಾಷ್ಷೀಯ ಭದ್ರತಾ ಮಂಡಳಿಗೆ ಎಸ್ ಪಿಜಿ ನೆರವಾಗಲಿದೆ

ಅವರು ನವದೆಹಲಿಯಲ್ಲಿ ನಿನ್ನೆ ಆಯೋಜನೆಗೊಂಡಿದ್ದ ಜವಳಿ ವ್ಯಾಪಾರೋದ್ಯಮ ಮೇಳದಲ್ಲಿ ಪಾಲ್ಗೊಂಡು ಮಾತನಾಡಿದರು ನಮ್ನ ಶ್ರೀಮಂತ ಕರಕುಶಲ ಪರಂಪರೆಯನ್ನು ಪ್ರವಾಸೋದ್ಭಮದೊಂದಿಗೆ ಬೆಸೆಯಬೇಕು ಹೋಮ್ ಸ್ವೇ ಗಳಂತಹ ಪರಿಕಲ್ಪನೆಗಳನ್ನು ಉತ್ತೇಜಿಸುವುದರೊಂದಿಗೆ ಯುವ ಜನರು ಇದರಲ್ಲಿ ತೊಡಗಿಕೊಳ್ಳಬೇಕೆಂದು ಅವರು ತಿಳಿಸಿದರು ಪೇಟೆಂಟ್ ಹಾಗೂ ವ್ಯಾಪಾರ ಲಾಂಛನಗಳ ನೀಡುವಿಕೆಯಲ್ಲಿ ಉಂಟಾಗುವ ವಿಳಂಬವನ್ನು ತಪ್ಪಿಸಲು ಭಾರತ ಮಾನವ ಸಂಪನ್ನೂಲ ಹಾಗೂ ತಾಂತ್ರಿಕತೆಯ ಬಳಕೆಯನ್ನು ಹೆಚ್ಚಿಸುವಂತಹ ಹಲವು ಕ್ರಮಗಳನ್ನು ಕೈಗೊಂಡಿದೆ ಭಾರತೀಯ ಕೈಗಾರಿಕಾ ಒಕ್ಕೂಟ ಸಿಐಐ ನವದೆಹಲಿಯಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳ ಕುರಿತು ಆಯೋಜಿಸಿದ್ದ ಅಂತಾರಾಷ್ವೀಯ ಸಮ್ಮೇಳನದಲ್ಲಿ ಕೈಗಾರಿಕಾ ನೀತಿ ಹಾಗೂ ಉತ್ತೇಜನ ಇಲಾಖೆ ಡಿಐಪಿಪಿ ಕಾರ್ಯದರ್ಶಿ ರಮೇಶ್ ಅಭಿಷೇಕ್ ನಾವಿನ್ಯತೆ ಮತ್ತು ಬೌದ್ದಿಕ ಆಸ್ತಿ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗಿದ್ದು ಅವುಗಳತ್ತ ಗಮನ ಕೇಂದ್ರೀಕರಿಸಿದಾಗ ಆರ್ಥಿಕತೆ ಇನ್ನಷ್ಟು ವೇಗವಾಗಿ ವೃದ್ವಿಗೊಳ್ಳುತ್ತದೆ ಎಂದು ಹೇಳಿದರು

ತಜಿಕಿಸ್ತಾನ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಉಗ್ರ ವಾದ ನಿಗ್ರಹ ಆಧುನಿಕ ಸಮಾಜದ ಸವಾಲುಗಳು ವಿಷಯ ಕುರಿತ ವಿಚಾರ ಸಂಕಿರಣದಲ್ಲಿ ಅವರು ಭಾರತ ಮತ್ತು ತಜಿಕಿಸ್ತಾನ ದೇಶಗಳೆರಡೂ ಕುಟುಂಬ ಆಧಾರಿತ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿದ್ದು ಉಗ್ರ ವಾದ ಚಿಂತನೆ ವಿರೋಧಿಸುತ್ತವೆ ಎಂದರು ಯುವಜನರು ಬಂಡುಕೋರ ಮತ್ತು ಉಗ್ರ ವಾದದತ್ತ ಆಕರ್ಷಿತರಾಗುತ್ತಿರುವ ಬಗ್ಗೆ ಆಯಾ ಕುಟುಂಬದ ಸದಸ್ಟರೇ ಆಡಳಿತಕ್ಕೆ ಮಾಹಿತಿ ನೀಡಿರುವ ಬಹುತೇಕ ಪ್ರಕರಣಗಳು ಭಾರತದಲ್ಲಿವೆ ಎಂದು ರಾಷ್ವಪತಿ ಉದಾಹರಣೆ ನೀಡಿದರು ತಜಿಕಿಸ್ತಾನ ಭೇಟಿಯ ಕೊನೆಯ ದಿನವಾದ ಇಂದು ರಾಷ್ಷಪತಿ ಅವರು ಅಲ್ಲಿನ ಪ್ರಧಾನಮಂತ್ರಿ ಕೋಹಿರ್ ರಸೂಲ್ ಜಾದ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ

ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಸಂದೀಪ್ ಚೌಧರಿ ಭಾರತಕ್ಕೆ ಮೊದಲ ಚಿನ್ನ ಗೆದ್ದುಕೊಟ್ಟರು